ಸದಾನಂದಗೌಡ ಹೇಳದ್ದಾರೆ ಮೈಸೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ರೈಶರಿಗೆ ಕಡಿಮೆ ದರದಲ್ಲಿ ರಸಗೊಬ್ಬರ ದೊರಕಬೇಕು ಎಂಬ ಸದುದ್ವೇಶದಿಂದ ಕೃಷಿ ವಲಯಕ್ಕೆ ಸರ್ಕಾರ ಹೆಜ್ಜನ ಆದ್ಮತೆ ಕೊಟ್ಟದೆ ಎಂದರು ರೈತರ ಸಮಸ್ಕೆ ಪರಿಪರಿಸಲು ಸರ್ಕಾರ ಸಿದ್ಧವಿದೆ ಈ ಒನ್ನೆಲೆಯಲ್ಲಿ ರೈತ ಸಂಘಟನೆಗಳ ನಾಯಕರು ಪ್ರತಿಭಟನೆ ಹಿಂದಕ್ಕೆ ಪಡೆದು ಸರ್ಕಾರದೊಂದಿಗೆ ಮಾತುಕತೆ ನಡೆಸಿ ಸಮಸ್ಥೆಗಳಿಗೆ ಪರಿಹಾರ ಕಂಡುಕೊಳ್ಳಲು ಮುಂದಾಗಬೇಕು ಎಂದು ಅವರು ಮನವಿ ಮಾಡಿದರು ರಾಜ್ಯ ಪ್ರವಾಸದಲ್ಲಿರುವ ರಾಷ್ಟಪಕಿ ರಾಮನಾಥ್ ಕೋವಿಂದ್ ಇಂದು ಕೊಡಗಿನ ತಲಕಾವೇರಿಯಲ್ಲಿ ಕಾವೇರಿ ಉಗಮಸ್ಥಳಕ್ಕೆ ಪಕ್ಷಿ ಸಮೇತ ವಿಶೇಷ ಪೂಜೆ ಸಲ್ಲಿಸಿದರು

ಕೊಡಗು ಜಿಲ್ಲಾ ಉಸ್ತುವಾರಿ ಸಚಿವ ವಿ ಸೋಮಣ್ಣ ಸಹ ರಾಷ್ಟಪತಿ ಅವರೊಂದಿಗೆ ಆಗಮಿಸಿದ್ದು ರಾಷ್ಟಪತಿ ಅವರನ್ನು ಜಿಲ್ಲಾಡಳಿತ ವತಿಯಿಂದ ಅದ್ದೂರಿಯಾಗಿ ಬರಮಾಡಿಕೊಳ್ಳಲಾಯಿತು

ದಿನೇಶ್ ಹೇಳಿದ್ದಾರೆ ಬೆಂಗಳೂರಿನಲ್ಲಿ ನಿನ್ನೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು

ಈ ಬಾರಿಯ ತೋಟಗಾರಿಕಾ ಮೇಳದಲ್ಲಿ ಸಾಕಷ್ಟು ಖಾಸಗಿ ಕಂಪನಿಗಳು ಭಾಗವಹಿಸುತ್ತಿದ್ದು ಮೇಳವನ್ನು ವರ್ಚುವಲ್ ವೇದಿಕೆ ಮೂಲಕ ಕೇಂದ್ರ ಕೃಷಿ ಸಚಿವ ನರೇಂದ್ರಸಿಂಗ್ ತೋಮರ್ ಉದ್ಘಾಟಸಲಿದ್ದಾರೆ ಎಂದು ದಿನೇತ್ ಹೇಳಿದರು ದೌರ್ಜನ್ನದಿಂದ ಮಕ್ಕಳನ್ನು ರಕ್ಷಿಸುವ ಮೂಲಕ ಅವರನ್ನು ಮುಖ್ಯ ವಾಹಿನಿಗೆ ತರಬೇಕೆಂದು ಜಿಲ್ಲಾ ಕಾನೂನು ಪುಧಿಕಾರದ ಸದಸ್ಯ ಕಾರ್ಯದರ್ಶಿ ಹೇಮಲತಾ ಹುಲ್ಲೂರ ಹೇಳಿದ್ದಾರೆ ಬಾಗಲಕೋಟೆಯಲ್ಲಿಂದು ಮಕ್ಕಳ ಪಕ್ಕುಗಳ ರಕ್ಷಣಾ ಆಯೋಗ ಜಿಲ್ಲಾಡಳತ ಮತ್ತು ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರ ಜಂಟಿಯಾಗಿ ವಿರ್ಪಡಿಸಿದ್ದ ಕಾರ್ಯಾಗಾರ ಉದ್ಘಾಟಿಸಿ ಅವರು ಮಾತನಾಡಿದರು ರಾಜ್ಯ ಮಕ್ಕಳ ಪಕ್ಕು ರಕ್ಷಣಾ ಆಯೋಗದ ಸದಸ್ತೆ ಭಾರತಿ ವಾಕ್ಷಿಕರ ಮಾತನಾಡಿ ಮಕ್ಕಳ ರಕ್ಷಣೆಗೆ ಸಂಬಂಧಿಸಿದ ಕಾಯ್ದೆಗಳ ಬಗ್ಗೆ ಅರಿವು ಮೂಡಿಸಬೇಕು ಮುಖ್ಯವಾಗಿ ಗ್ರಾಮೀಣ ಭಾಗದಲ್ಲಿ ಬಾಲ ನ್ಕಾಯಾಲಯ ಮೋಕ್ಸೋ ಬಾಲ್ಯ ವಿವಾಹ ನಿಷೇಧ ಕಾಯ್ದೆಗಳ ಬಗ್ಗೆ ಜಾಗೃತಿ ಮೂಡಿಸುವ ಕೆಲಸವಾಗಬೇಕು ಎಂದು ಹೇಳದ್ದಾರೆ ಜಲ್ಲಾಧಿಕಾರಿ ಕ್ಕಾಪ್ಟನ್ ಡಾ

ರಾಜೇಂದ್ರ ಮಾತನಾಡಿ ದುರ್ಬಲ ವರ್ಗದವರ ಮೇಲೆ ನಡೆಯುವ ದೌರ್ಜನ್ಕ ತಡೆಗಟ್ಟ ಅವರಿಗೆ ಕಾನೂನಿನ ಅಡಿಯಲ್ಲಿ ರಕ್ಷಣೆ ನೀಡುವ ಅಗತ್ಯವಿದೆ ಜಿಲ್ಲೆಯಲ್ಲಿ ಅಪೌಷ್ಠಿಕತೆಯಿಂದ ಬಳಲುತ್ತಿರುವ ಮಕ್ಕಳಿಗೆ ಪೌಷ್ಠಿಕ ಆಪಾರ ಪೂರೈಸಬೇಕು ಎಂದು ಹೇಳಿದರು ಪರಿತಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರ ಮೇಲಿನ ದೌರ್ಜನ್ಕ ಪ್ರಕರಣಗಳಲ್ಲಿ ನೊಂದವರಿಗೆ ವಿಳಂಬ ವಿಲ್ಲದೇ ಪರಿಹಾರ ವಿತರಿಸಬೇಕು ಮತ್ತು ಅವರಿಗೆ ಕ್ವರಿತ ನ್ಯಾಯ ಒದಗಿಸಬೇಕು ಎಂದು ದಕ್ಷಿಣ ಕನ್ನಡ ಜಿಲ್ಡಾಧಿಕಾರಿ ಡಾ

ರಾಜೇಂದ್ರ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ ಜಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಜರುಗಿದ ಉಸ್ತುವಾರಿ ಸಮಿತಿ ಸಭೆಯಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು

ಜಿಲ್ಲೆಯಲ್ಲಿ ಜಮೀನು ಒತ್ತುವರಿ ಮಾಹಿತಿ ಸಂಗ್ರಹಿಸಿ ಅಕ್ರಮ ಒತ್ತುವರಿದಾರರನ್ನು ತೆರವುಗೊಳಿಸಲು ಕ್ರಮ ಕೈಗೊಳ್ಳಬೇಕೆಂದು ಜಿಲ್ಲಾಧಿಕಾರಿ ತಿಳಿಸಿದರು ಗೋಹತ್ಯೆ ನಿಷೇಧ ಕಾನೂನುಗಳನ್ನು ಲೋಪವಿಲ್ಲದೇ ಸಮರ್ಪಕವಾಗಿ ಜಾರಿಗೆ ತರಬೇಕೆಂದು ಎಜಯಪುರ ಜಿಲ್ಲಾಧಿಕಾರಿ ಪಿ ಸುನೀಲ್ ಕುಮಾರ್ ಪಶು ವೈದ್ಯರಿಗೆ ಸಲಹೆ ಮಾಡಿದ್ದಾರೆ ವಿಜಯಮರದಲ್ಲಿಂದು ಪಶು ವೈದ್ಯರಿಗಾಗಿ ಆಯೋಜಿಸಿದ್ದ ತಾಂತ್ರಿಕ ಸಮ್ಮೇಳನ ಉದ್ಘಾಟಿಸಿ ಮಾತನಾಡಿದ ಅವರು ತಮ್ನ ಮತ್ತು ವೈಷಮ್ನ ಭಾವನೆಗಳಿಗೆ ಅವಕಾಶವಿಲ್ಲದಂತೆ ಕಾನೂನುಗಳನ್ನು ಜಾರಿಗೆ ತರಬೇಕು ಎಂದು ಹೇಳದರು ಪಶು ವೈದ್ಧಕೀಯ ಇಲಾಖೆಯ ಉಪನಿರ್ದೇಶಕ ಡಾ

ಮನೆ ಮತ್ತು ಗ್ರಾಮಗಳು ಸ್ವಜ್ಞವಾಗಿದ್ದರೆ ಸ್ವಜ್ಞ ಭಾರತದ ಪರಿಕಲ್ಪನೆಯ ಕನಸು ನನಸಾಗುತ್ತದೆ ಎಂದು ಪಾವೇರಿ ಜಿಲ್ಲಾ ಪಂಜಾಯಿಕಿ ಆಧ್ವಕ್ಷ ಏಕನಾಥ ಬಾನವ್ಯ ಹೇಳದ್ದಾರೆ ಜಲ್ಲೆಯ ಬ್ಯಾಡಗಿ ತಾಲೂಕಿನ ಕಾಗಿನೆಲೆಯ ಕನಕ ಕಲಾಭವನದಲ್ಲಿ ಇಂದು ಆಯೋಜಿಸಿದ್ದ ನಮ್ಮ ನಡಿಗೆ ತ್ಯಾದ್ಯ ಮುಕ್ತ ಕಡೆಗೆ ಕಾರ್ಯಾಗಾರ ಉದ್ಘಾಟಿಸಿ ಅವರು ಮಾತನಾಡಿದರು ಪಾವೇರಿ ಜಿಲ್ಲೆಯನ್ನು ಕಸಮುಕ್ತ ಜಿಲ್ಲೆಯನ್ನಾಗಿ ಮಾಡುವ ಗುರಿಯನ್ನು ಜಿಲ್ಲಾಡಳಿತ ಪಮ್ಮಿಕೊಂಡಿದೆ ಕೊರೊನಾ ಸಂದರ್ಭದಲ್ಲಿ ಗ್ರಾಮ ಮಟ್ಟದಲ್ಲಿ ರಟಿಸಲಾಗಿದ್ದ ಕೊರೊನಾ ಪಡೆಗಳು ಉತ್ತಮವಾಗಿ ಕಾರ್ಯ ನಿರ್ವಪಣೆ ಮಾಡಿವೆ